ರಾಜ್ಯದಲ್ಲಿ ನಾಡಿದ್ದು ಮೊದಲ ಹಂತದ ಗ್ರಾಮ ಪಂಚಾಯಿತಿ ಚುನಾವಣೆ ಆಯೋಗದಿಂದ ಸಕಲ ಸಿದ್ದತೆ

ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಅನೇಕ ಜನೋಪಯೋಗಿ ಕಾರ್ಯಕ್ರಮಗಳು ಜಾರಿ ಕೇಂದ್ರ ಸಚಿವ ಡಿ

ಸದಾನಂದಗೌಡ

ರೈತರ ಆದಾಯ ದ್ವಿಗುಣಗೊಳಿಸುವ ಉದ್ಗೇಶದಿಂದ ಕೃಷಿ ನೀತಿ ಅನುಷ್ಣಾನ ಮುಖ್ಯಮಂತ್ರಿ ಬಿ ಎಸ್

ಕಬ್ಬಿನ ರಸ ಹಾಗೂ ಭತ್ತದಿಂದ ಎಥನಾಲ್ ಉತ್ವಾದನೆಗೆ ಕೇಂದ್ರ ಸರ್ಕಾರ ಪ್ರೋತ್ಸಾಪ ಸಚಿವ ನಿತಿನ್ ಗಡ್ಡರಿ

ಇದಕ್ಕಾಗಿ ವ್ಯಾಪಕ ಸಿದ್ದತೆ ಕೈಗೊಳ್ಳಲಾಗಿದೆ ಕೆಲವು ಜಿಲ್ಲೆಗಳಲ್ಲಿ

ರಾಗಪ್ರಿಯಾ ತಿಳಿಸಿದ್ದಾರೆ

ಮುದ್ರಣ ಮತ್ತು ದೃತ್ಯ ಮಾಧ್ಯಮಗಳು ನಾಳೆ ಮತ್ತು ನಾಡಿದ್ದು ಆಯೋಗದ ಪೂರ್ವಾನುಮೋದನೆ ಪಡೆಯದೆ ರಾಜಕೀಯ ಪಕ್ಷ ಮತ್ತು ಅಭ್ಯರ್ಥಿಗಳಿಗೆ ಸಂಬಂಧಿಸಿದ ಜಾಹಿರಾತುಗಳನ್ನು ಪ್ರಕಟಿಸುವಂತಿಲ್ಲ ಮತದಾರರ ಮೇಲೆ ಅಥವಾ ಚುನಾವಣೆಯ ಫಲಿತಾಂಶದ ಮೇಲೆ ಪ್ರಭಾವ ಬೀರುವ ಯಾವುದೇ ಚರ್ಚೆ ಸಂವಾದ ವಿಕ್ಲೇಷಣೆ ಚುನಾವಣೋತ್ತರ ಸಮೀಕ್ಷೆ ಹಾಗೂ ಪ್ರಸ್ತುತ ಚುನಾವಣೆಗೆ ಸಂಬಂಧಿಸಿದ ಇತರೆ ಸುದ್ದಿಗಳನ್ನು ಪ್ರಸಾರ ಮಾಡದಂತೆ ಚುನಾವಣಾ ಆಯೋಗ ಸೂಚಿಸಿದೆ ಯಾದಗಿರಿ ಜಿಲ್ಲೆಯಲ್ಲಿ ಗ್ರಾಮ ಪಂಚಾಯಿತ್ಯ ಮೊದಲನೇ ಹಂತದ ಚುನಾವಣೆಗೆ ಸಕಲ ಸಿದ್ದತೆ ಮಾಡಿಕೊಳ್ಳಲಾಗಿದ್ದು ಶಹಾಪುರ ಸುರಪುರ ಹಾಗೂ ಹುಣಸಗಿ ತಾಲ್ಲೂಕಿನ ವ್ಣಾಪ್ತಿಯ ಗ್ರಾಮ ಪಂಚಾಯಿತ್ಗಳಲ್ಲಿ ಮೊದಲ ಹಂತದಲ್ಲಿ ಚುನಾವಣೆ ನಡೆಯಲಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಡಾ

ರಾಗಪ್ರಿಯಾ ತಿಳಿಸಿದ್ದಾರೆ

ಎನ್ ರವೀಂದ್ರ ತಿಳಿಸಿದ್ದಾರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅನೇಕ ಜನೋಪಯೋಗಿ ಕಾರ್ಯಕ್ರಮಗಳನ್ನು ಕೈಗೊಳ್ಳುತ್ತಿದ್ದು ಜನರು ಯೋಜನೆಗಳನ್ನು ಸದ್ದಳಕೆ ಮಾಡಿಕೊಳ್ಳಬೇಕೆಂದು ಕೇಂದ್ರ ರಾಸಾಯನಿಕ ಹಾಗೂ ರಸಗೊಬ್ಬರ ಖಾತೆ ಸಚಿವ ಡಿ

ಸದಾನಂದ ಗೌಡ ಹೇಳಿದ್ದಾರೆ ಬೆಂಗಳೂರಿನ ಮಹಾಲಕ್ಷ್ಮೀ ಬಡಾವಣೆಯಲ್ಲಿ ನವ ಉದ್ದಾನವನ್ನು ಉದ್ರಾಟಿಸ ಮಾತನಾಡಿದ ಅವರು ಉತ್ತಮ ಸ್ವಾಸ್ತ್ಯ ಕಾಪಾಡಿಕೊಳ್ಳಲು ನಗರೀಕರಣ ಒತ್ತಡದಿಂದ ಹೊರಬರಲು ಹಸಿರು ವನಗಳು ಉಪಯುಕ್ತವಾಗಿವೆ ಸಾರ್ವಜನಿಕರು ಉದ್ದಾನವನಗಳನ್ನು ಸಮರ್ಪಕ ರೀತಿಯಲ್ಲಿ ಬಳಸಿಕೊಳ್ಳಬೇಕೆಂದು ಸಲಹೆ ನೀಡಿದರು ರೈತರ ಆದಾಯ ದ್ವಿಗುಣಗೊಳಿಸಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನೂತನ ಕೃಷಿ ನೀತಿ ಜಾರಿಗೆ ತಂದಿದ್ದು ಇದರ ವಿರುದ್ದ ಪ್ರತಿಪಕ್ಷವಾದ ಕಾಂಗ್ರೆಸ್ ರೈತರನ್ನು ದಾರಿತಪ್ಪಿಸುವ ಕಾರ್ಯದಲ್ಲಿ ಮುಂದಾಗಿದೆ ಬಿಜೆಪಿ ರೈತ ಮೋರ್ಚಾ ಕಾರ್ಯಕರ್ತರು ಕೃಷಿ ಸಮುದಾಯದ ವರ್ಗದವರಿಗೆ ಅರಿವು ಮೂಡಿಸಬೇಕು ಎಂದು ಮುಖ್ಣಮಂತ್ರಿ ಬಿ

ಯಡಿಯೂರಪ್ಪ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ರೈತ ಸಮಾವೇತವನ್ನು ಉದ್ರಾಟಿಸಿ ಮಾತನಾಡಿದ ಅವರು ಕಾಂಗ್ರೆಸ್ನ ಕೆಲವು ನಾಯಕರು ರೈತರ ಹೆಸರಿನಲ್ಲಿ ಗೊಂದಲ ಸೃಷ್ಟಿಸುವ ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ದೂರಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ರೈತರ ಕಲ್ಟಾಣಕ್ಕಾಗಿ ನೂತನ ಕಾನೂನನ್ನು ಜಾರಿಗೆ ತಂದಿದ್ದಾರೆ ಮುಂದಿನ ದಿನಗಳಲ್ಲಿ ರೈತರ ಆದಾಯವನ್ನು ದ್ವಿಗುಣ ಮಾಡುವ ಉದ್ಲೇತದಿಂದ ಹೊಸ ನೀತಿಯನ್ನು ಜಾರಿಗೆ ತರಲಾಗಿದ್ಲು ಇದು ರೈತರ ಕಲ್ಲಾಣದ ಕಾರ್ಯಕ್ರಮವಾಗಿದೆ ರೈತ ಸಮುದಾಯ ಯಾವುದೇ ಕಾರಣಕೂ ಕಾಂಗ್ರೆಸ್ ಮುಖಂಡರ ಮಾತನ್ನು ಕೇಳಬಾರದು ಎಂದು ಕಿವಿ ಮಾತು ಹೇಳಿದರು ಯುಪಿಎ ಸರ್ಕಾರದ ಆಡಳಿತದಲ್ಲಿ ಕೆಲವೇ ಆಹಾರಧಾನ್ವಗಳನ್ನು ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ಖರೀದಿಸಲಾಗುತ್ತಿತ್ತು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ರೈತರ ಕಲ್ಕಾಣಕ್ಕಾಗಿ ಕಿಸಾನ್ ಸಮ್ಲಾನ್ ಯೋಜನೆ ಚಾರಿಗೆ ತಂದು ಅತಿ ಹೆಚ್ಚು ಬೆಳೆಗಳನ್ನು ಎಂಎಸ್ ಒ ಯೋಜನೆಗೆ ಅಳವಡಿಸಿ ಖರೀದಿಸುವ ಮೂಲಕ ರೈತ ಕಲ್ಕಾಣ ಕಾರ್ಯಕ್ರಮಗಳನ್ನು ಚುರುಕುಗೊಳಿಸಿದೆ ಈ ವಿಷಯವನ್ನು ರೈತ ಸಮುದಾಯಕ್ಕೆ ಮನವರಿಕೆ ಮಾಡಿಕೊಡಲು ಪಕ್ಷದ ರೈತ ಮೋರ್ಚಾದ ಕಾರ್ಯಕರ್ತರು ಮುಂದಾಗಬೇಕು ಎಂದು ಯಡಿಯೂರಪ್ಪ ತಿಳಿಸಿದರು

ಆಸ್ತಿ ಮಾಲೀಕರ ಅನುಕೂಲಕ್ಷಾಗಿ ಹಾಗೂ ಆಸ್ತಿ ತೆರಿಗೆ ಲೆಕ್ಕಾಚಾರವನ್ನು ಆಸ್ತಿದಾರರು ಸುಲಭವಾಗಿ ತಿಳಿದುಕೊಳ್ಳಲು ಆನ್ಲೈನ್ ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಿದ್ದು ಪ್ರಸಕ್ತ ಸಾಲಿನಿಂದಲೇ ಪಾಲಿಕೆ ವ್ಯಾಪ್ತಿಯ ಎಲ್ಲಾ ಆಸ್ತಿಗಳ ತೆರಿಗೆಯನ್ನು ಆನ್ಲೈನ್ ತಂತ್ರಾಂಶದ ಮೂಲಕ ಪಾವತಿಸಿಕೊಳ್ಳಲಾಗುತ್ತಿದೆ ಎಂದು ತಿಳಿಸಿದ್ದಾರೆ ದೇಶದಲ್ಲೇ ಮೊದಲ ಬಾರಿಗೆ ಈ ಮಹಾತ್ವಾಕಾಂಕ್ಷೆಯ ಯೋಜನೆಯನ್ನು ಕೈಗೆತ್ತಿಕೊಳ್ಳಲಾಗಿದೆ ಆಸ್ತಿ ತೆರಿಗೆಯ ಆನ್ಲೈನ್ ತಂತ್ರಾಂಶ ಜಾರಿಗೊಳಿಸುವ ಸಂಬಂಧ ಆಸ್ತಿಗಳ ಸಂಪೂರ್ಣ ಸರ್ವೆ ಮಾಡುವುದು ಮತ್ತು ಆಸ್ತಿಗಳ ಜಿಯೋ ಸ್ಟಾಂಪಿಂಗ್ ಕಾರ್ಯ ಮಾಡುವುದು ಅವಶ್ವಕವಾಗಿರುತ್ತದೆ ಈ ಹಿನ್ನೆಲೆಯಲ್ಲಿ ನಗರದ ನಾಗರೀಕರು ಸಂಬಂಧಪಟ್ಟ ಸಿಬ್ಬಂದಿಗೆ ಅಗತ್ತ ಮಾಹಿತಿ ನೀಡಬೇಕೆಂದು ಮನವಿ ಮಾಡಿದ್ದಾರೆ

ಕಬ್ಬು ಮತ್ತು ಭತ್ತ ದೆಳೆಯುವವರ ಸಂಕಷ್ಟದ ಬಗ್ಗೆ ಅರಿವಿದೆ ಸಕ್ಕರೆ ಮತ್ತು ಅಕ್ಕಿಯ ಉತ್ಪಾದನೆ ದೇಶದಲ್ಲಿ ಅಧಿಕವಾಗಿರುವುದರಿಂದ ರೈತರಿಗೆ ನೆರವಾಗಲು ಭಾರತ ಸರ್ಕಾರ ಕಬ್ಬು ಹಾಗೂ ಅಕ್ಕಿಯಿಂದ ಎಥನಾಲ್ ಉತ್ಪಾದನೆ ಉತ್ತೇಜಿಸಲು ಮುಂದಾಗಿದೆ ಎಂದು ಅವರು ಹೇಳಿದ್ದಾರೆ

ವಿದ್ದಾರ್ಥಿಗಳ ಶೈಕ್ಷಣಿಕ ಮತ್ತು ದಿದ್ದೋಗಿಕ ಭವಿಷ್ಣಕ್ಕೆ ಅನುಕೂಲ ಮಾಡಿಕೊಡುವ ಉದ್ದೇಶದಿಂದ ವಿಶೇಷ ಪೂರಕ ಪರೀಕ್ಷೆ ನಡೆಸಲಾಗುವುದು

ಗುರುಮಿಟ್ಟಲ್ ತಾಲ್ಲೂಕಿನ ಅನಪುರ ಹಾಗೂ ಚಪೆಟ್ಲಾ ಪಂಚಾಯಿತಿಗಳಗೆ ಭೇಟ ನೀಡಿದ ತಂಡ ವಿವಿಧ ಫಟಕಾಂಶ ಶೌಚಾಲಯಗಳ ವ್ಲವಸ್ಥೆ ಹಾಗೂ ಬಳಕೆಯ ಕುರಿತು ಪರಿಶೀಲಿಸಿ ಅಧಿಕಾರಿಗಳಿಂದ ಅಗತ್ಯ ಮಾಹಿತಿ ಪಡೆಯಿತು

ಆದರೆ ಬಳಕೆಯ ಪ್ರಮಾಣ ಹೆಚ್ಚದಿರುವ ಕುರಿತು ಸಾರ್ವಜನಿಕರೊಡನೆ ಸಮಾಲೋಚನೆ ನಡೆಸಿದ ತಂಡ ಶೌಚಾಲಯಗಳನ್ನು ಬಳಸುವ ಮೂಲಕ ಬಯಲು ಬಹಿರ್ದೆಸೆಯನ್ನು ನಿಲ್ಲಿಸುವಂತೆ ಜನರಲ್ಲಿ ಮನವಿ ಮಾಡಿತು

ಈ ವರ್ಷದ ಕೊನೆಯ ಮಾಸಿಕ ಸಂಚಿಕೆಯಲ್ಲಿ ಶ್ರಧಾನಮಂತ್ರಿಯವರು ಹಲವು ಚಂತನೆಗಳನ್ನು ದೇಶವಾಸಿಗಳೊಂದಿಗೆ ಹಂಚಿಕೊಳ್ಳಲಿದ್ದಾರೆ ಆಸಕ್ತ ಸಾರ್ವಜನಿಕರೂ ಕೂಡ ತಮ್ಮ ವಿಚಾರಧಾರೆಗಳನ್ನು ಈ ಕಾರ್ಯಕ್ರಮಕ್ಕೆ ಕಳುಹಿಸಬಹುದು ಎಂದು ಅವರು ಮನವಿ ಮಾಡಿದ್ದಾರೆ